ಹೆಚ್ಚಳ ಮಾಡಲಾಗಿದೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ರೈತರ ಆದಾಯವನ್ನು ದುಪ್ಪ ಟ್ಟುಗೊಳಿಸುವ ಉದ್ದೇಶದಿಂದ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲಾಗಿದೆ ಎಂದರು ಭಾರತೀಯ ರೈಲ್ವೆ ನಿಲ್ದಾಣಗಳ ಅಭಿವೃದ್ದಿ ನಿಗಮದಿಂದ ರೈಲು ನಿಲ್ದಾಣಗಳ ಮರು ಅಭಿವೃದ್ದಿಗೂ ಸಹ ಸಿಸಿಇಎ ಅನುಮೋದನೆ ನೀಡಿದೆ ಇದರಿಂದಾಗಿ ರೈಲು ನಿಲ್ದಾಣಗಳಲ್ಲಿ ಪ್ರಯಾಣಿಕರಿಗೆ ಹೆಚ್ಚಿನ ಸೌಲಭ್ಯ ದೊರಕಲಿದೆ ಮತ್ತು ಹೆಚ್ಚುವರಿ ಆದಾಯವೂ ಸಂಗ್ರಹವಾಗಲಿದೆ ಕೇಂದ್ರ ಸಚಿವ ಸಂಪುಟ ಭೋಪಾಲ್ ಮತ್ತು ಇಂದೋರ್ ನಡುವಿನ ಮೆಟ್ರೋ ರೈಲು ಯೋಜನೆಗೂ ಅನುಮೋದನೆ ನೀಡಿದೆ

ಭಾರತ ಭೇಟಿಯ ವೇಳೆ ಪುಟಿನ್ ಅವರು ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ ದ್ವಿಪಕ್ಷೀಯ ಸಂಬಂಧಗಳ ವೃದ್ದಿಗೆ ಗಮನಹರಿಸುವುದರ ಜೊತೆಗೆ ಹಲವು ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಉಭಯ ನಾಯಕರು ಸಮಾಲೋಚನೆ ನಡೆಸುವರು ಮಾತುಕತೆ ನಂತರ ಹಲವು ಒಪ್ಪಂದಗಳಿಗೆ ಸಹಿ ಹಾಕುವ ಸಾಧ್ಯತೆ ಇದೆ ಅಲ್ಲದೆ ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಭಾರತ ರಷ್ಯಾ ವಾಣಿಜ್ಯ ಶ್ವಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಪ್ರತಿಭಾನ್ವಿತ ಮಕ್ಕ ಳ ಗುಂಪಿನ ಜೊತೆ ಅವರು ಸಂವಾದ ನಡೆಸಲಿದ್ದಾರೆ ಪುಟಿನ್ ಮಾಸ್ಕೋಗೆ ತೆರಳುವ ಮುನ್ನ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರೊಂದಿಗೆ ರಾಷ್ಟ್ ಪತಿ ಭವನದಲ್ಲಿ ಸಮಾಲೋಚನೆ ನಡೆಸಲಿದ್ದಾರೆ ವಿಶ್ವಸಂಸ್ದೆ ಭದ್ರತಾ ಮಂಡಳಿಯನ್ನು ಸುಧಾರಣೆಗೊಳಿಸದೆ ವಿಶ್ವಸಂಸ್ದೆಯ ಯಾವುದೇ ಸುಧಾರಣೆಗಳು ಪೂರ್ಣವಾಗುವುದಿಲ್ಲ ಎಂದು ರಾಷ್ಟ ಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ ಅವರು ರಾಷ್ಟ್ರಪತಿ ಭವನದಲ್ಲಿ ನಿನ್ನೆ ವಿಶ್ವಸಂಸ್ಣೆಯ ಮಹಾ ಪ್ರಧಾನ ಕಾರ್ಯದರ್ಶಿ ಆಂಟೊನಿಯೋ ಗುಟಿರರ್ಸ್ ಅವರೊಂದಿಗೆ ಸಮಾಲೋಚನೆ ನಡೆಸಿದರು

ಹೌರಾ ಕಲ್ಕಾ ರೈಲು ಗಾಡಿಯ ಬೋಗಿಗಳನ್ನು ಉನ್ನತ ದರ್ಜೆಗೇರಿಸಲಾಗಿದ್ದು ಅವುಗಳನ್ನು ನಿನ್ನೆ ಹಳೇ ದಿಲ್ಲಿ ರೈಲು ನಿಲ್ದಾಣದಲ್ಲಿ ಸ್ವೀಕರಿಸಲಾಯಿತು ರೈಲ್ವೆ ಮಂಡಳಿ ಅಧ್ಯಕ್ಷ ಅಶ್ವಿನ್ ಲೋಮನ್ ಅವರು ಆಕಾಶವಾಣಿಯೊಂದಿಗೆ ಮಾತನಾಡಿ ಉನ್ನತದರ್ಜೆಗೇರಿದ ಬೋಗಿಗಳ ಪ್ರಮುಖಾಂಶಗಳನ್ನು ವಿವರಿಸಿದರು ಭಾರತೀಯ ರೈಲ್ವೆ ಎಕ್ಸ್ಪ್ರೆಸ್ ರೈಲು ಗಾಡಿಗಳ ಬೋಗಿಗಳನ್ನು ಉನ್ನತದರ್ಜೆಗೇರಿಸುವ ಉತ್ಕ ಷ್ಣ ಯೋಜನೆಯನ್ನು ಕೈಗೆತ್ತಿಕೊಂಡಿದೆ

ಎಲ್ಲ ಬೋಗಿಗಳಲ್ಲಿ ಸ್ವಚ್ಲ ರೈಲು ಶೌಚಾಲಯಗಳನ್ನು ಅಳವಡಿಸಲಾಗಿದೆ ಮತ್ತು ಎಲ್ಇಡಿ ದೀಪ ಬ್ನೆಲ್ ಲಿಪಿ ಮತ್ತು ರಾತ್ರಿ ವೇಳಿ ಬೆಳಗುವ ಸ್ವಿಕ್ಕರ್ಗಳನ್ನು ಅಳವಡಿಸಲಾಗಿದೆ ಎಂದು ಅವರು ವಿವರಿಸಿದರು

ಅದು ತನ್ನ ಪ್ರಕಟಣೆಯಲ್ಲಿ ಫೆಡರಲ್ ಬ್ಯಾಂಕ್ ಕೆಲವು ಮೌಲ್ಯಮಾಪನ ವರದಿಗಳನ್ನು ಸಲ್ಲಿಸುವಲ್ಲಿ ವಿಫಲವಾಗಿದೆ ಎಂದು ತಿಳಿಸಿದೆ

ಟೆಹರಾನ್ಗೆ ಅಗತ್ಯವಿರುವ ಆಹಾರ ಔಷಧ ಮತ್ತು ವೈಮಾನಿಕ ಭದ್ರತೆ ಸೇರಿದಂತೆ ಮಾನವೀಯತೆ ನೆಲೆಯಲ್ಲಿ ಹಲವು ವಸ್ತುಗಳ ಮೇಲೆ ಟ್ರಂಪ್ ಆಡಳಿತ ವಿಧಿಸಿದ್ದ ನಿರ್ಬಂಧಗಳನ್ನು ತೆರವುಗೊಳಿಸುವಂತೆ ವಿಶ್ವಸಂಸ್ದೆಯ ಅಗ್ರ ನ್ಯಾಯಾಲಯ ಆದೇಶ ನೀಡಿದ ಕೆಲವೇ ಗಂಟೆಗಳಲ್ಲಿ ಅಮೆರಿಕ ಈ ನಿರ್ಧಾರವನ್ನು ಕೈಗೊಂಡಿದೆ ಈ ತೀರ್ಮಾನ ಪ್ರಕಟಿಸಿದ ವಿದೇಶಾಂಗ ಕಾರ್ಯದರ್ಶಿ ಮೈಕ್ ಪೋಂಪಿಯೊ ಅಣು ಒಪ್ಪಂದಕ್ಕೆ ಸಂಬಂಧಿಸಿದಂತೆ ಅಮೆರಿಕಾವನ್ನು ಐಸಿಜೆ ನ್ಯಾಯಾಲಯಕ್ಕೆ ಒಯ್ದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದರು ಇರಾನ್ ಐಸಿಜೆ ನ್ಯಾಯಾಲಯದಲ್ಲಿ ಅಮೆರಿಕ ವಿಧಿಸಿರುವ ನಿರ್ಬಂಧಗಳನ್ನು ತೆರವುಗೊಳಿಸುವಂತೆ ಕೋರಿತ್ತು ಅದನ್ನು ಐಸಿಜೆ ಮಾನ್ಯ ಮಾಡಿ ಆದೇಶ ನೀಡಿದೆ ಎಂದು ಪೋಂಪಿಯೊ ಹೇಳಿದರು

ಪ್ರಕರಣದ ವಿಚಾರಣೆಯನ್ನು ಆನ್ಲೈನ್ ಟೆಲಿವಿಷನ್ ಚಾನಲ್ ಮತ್ತು ವೆಬ್ಸೈಟ್ನಲ್ಲಿ ನೇರಪ್ರಸಾರ ಮಾಡಲಾಗುವುದು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಕುಲಭೂಷಣ್ ಜಾಧವ್ ಗೂಢಚರ್ಯೆ ನಡೆಸುತ್ತಿದ್ದರು ಎಂದು ಆರೋಪಿಸಲಾಗಿದೆ ಆದರೆ ಭಾರತ ಈ ಆರೋಪಗಳನ್ನು ತಳ್ಳಿಹಾಕಿದೆ

ಕೇರಳ ತಮಿಳುನಾಡು ಮತ್ತು ಪಾಂಡಿಚೆರಿಯ ಒಳನಾಡು ಪ್ರದೇಶಗಳಲ್ಲಿ ಮುಂದಿನ ಮೂರ್ನಾಲ್ಕು ದಿನ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಪೂಚನೆ ನೀಡಿದೆ ಅರಬ್ಬಿ ಸಮುದ್ರದಲ್ಲಿ ಉಂಟಾಗಲಿರುವ ವಾಯುಭಾರ ಕುಸಿತದಿಂದಾಗಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಐಎಂದಿ ತಿಳಿಸಿದ್ದು ನಂತರ ಚಂಡಮಾರುತ ಬೀಸುವ ನಿರೀಕ್ಷೆ ಇದೆ ಎನ್ನಲಾಗಿದೆ ಆ ಹಿನ್ನೆಲೆಯಲ್ಲಿ ಕೇರಳದ ಬಹುತೇಕ ಪ್ರದೇಶಗಳು ಸೇರಿದಂತೆ ಇಡುಕಿ ತ್ರಿಶೂರ್ ಮತ್ತು ಪಾಲಕ್ಕಾಡ್ ಜಿಲ್ಲೆಗಳಲ್ಲಿ ತೀವ್ರ ಕಟ್ವೆಚ್ಚರ ಘೋಷಿಸಲಾಗಿದೆ ಭಾರಿ ಮಳೆಯಾಗುವ ಮುನ್ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ತುರ್ತು ಸಭೆ ನಡೆಸಿ ಮೀನುಗಾರರು ಹಾಗೂ ಕಡಲತೀರದ ಜನರು ಎಚ್ಚರದಿಂದ ಇರುವಂತೆ ಸೂಚಿಸಿದ್ದಾರೆ

ಈ ಇಬ್ಬರು ಆಟಗಾರರು ನಿನ್ನೆ ನಡೆದ ಪಂದ್ಯಗಳಲ್ಲಿ ಕರಿಣ ಸವಾಲು ಎದುರಿಸಿ ಗೆದ್ದು ಮುಂದಿನ ಹಂತ ಪ್ರವೇಶಿಸಿದ್ದಾರೆ

ಪ್ಪಥ್ಲಿ ಶಾ ಚೊಚ್ಚಲ ಟಿಸ್ಟ್ ಪಂದ್ಯ ಆಡಲಿದ್ದು ಅವರು ಕೆ ಎಲ್ ರಾಹುಲ್ ಜೊತೆ ಬ್ಯಾಟಿಂಗ್ ಆರಂಭಿಸಲಿದ್ದಾರೆ

ಭಾರತ ಈ ಪಂದ್ಯದಲ್ಲಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡೂ ವಿಭಾಗಗಳಲ್ಲೂ ಹೊಸ ತಂತ್ರಗಳನ್ನು ಬಳಸಲಿದೆ ಮುಂಬರುವ ಆಸ್ಟ್ರೇಲಿಯಾ ಪ್ರವಾಸದ ಹಿನ್ನೆಲೆಯಲ್ಲಿ ಭಾರತ ಈ ಸರಣಿಯ ಅವಕಾಶಗಳನ್ನು ಬಳಸಿಕೊಳ್ಳುವ ಆಲೋಚನೆಯಲ್ಲಿದೆ